ರಾಷ್ಲಪತಿ ರಾಮನಾಥ್ ಕೋವಿಂದ್

ಅಗಲಿದ ಮಹಾನ್ ಚೇತನ ದೇಶ ಕಂಡ ಅಪ್ರತಿಮ ನಾಯಕ ರಾಜಕೀಯ ಮುತ್ತದ್ಲಿ ದೇಶ ವಿದೇಶಗಳ ಜನ ಮಾನಸದಲ್ಲಿ ಅಜಾತಶತ್ತು ಎನಿಸಿದ್ದ

ವೇದ ಘೋಷಗಳ ನಡುವೆ ವಾಜಹೇಯಿ ಅವರ ದತ್ತುಪುತ್ರಿ ನಮಿತಾ ಕೌಲ್ ಭಟ್ನಾಚಾರ್ಯ ಅವರು ಚಿತೆಗೆ ಅಗ್ಬಿಸರ್ಕ ಮಾಡಿದರು ರಾಷ್ಷಪತಿ ರಾಮನಾಥ ಕೋವಿಂದ್

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೂತಾನ್ ದೊರೆ ಜಿಗ್ನೆ ಕೇಸರ್ ವಾಂಗ್ಚುಕ್ ಆಫ್ರಾನಿಸ್ತಾನ ಮಾಜಿ ಆಧ್ಯಕ್ಷ ಪಮೀದ್ ಕರ್ಜ್ಯೆ ಹಾಗೂ ಶ್ರೀಲಂಕಾ ವಿದೇಶಾಂಗ ಖಾತೆ ಪಂಗಾಮಿ ಸಚಿವ ಲಕ್ಷ್ಮಣ್ ಕಿರಿಯಲ್ಲಾ ಅವರು ವಾಜಪೇಯಿ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು ಸೇನಾ ಮುಖ್ಯಸ್ವ ಬಿಟಿನ್ ರಾವತ್ ನೌಕಾಪಡೆ ಮುಖ್ಯಸ್ವ ಅಡ್ಮಿರಲ್ ಸುನಿಲ್ ಲಾಂಬಾ ಏರ್ ಚೀಫ್ ಮಾರ್ಷಲ್ ಬಿ

ಧನೋವಾ ಲೋಕಸಭಾದ್ಯಕ್ಷೆ ಸುಮಿತ್ತಾ ಮಹಾಜನ್ ಗ್ಲಪ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಜಿ ಪ್ರಧಾನಿ ಡಾ ಮನಮೋಪನ್ ಸಿಂಗ್ ಓರಿಯ ನಾಯಕ ಎಲ್

ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಆರ್ಎಸ್ಎಸ್ ಮುಖ್ಯಸ್ತ ಮೋಹನ್ ಭಾಗವತ್ ಸೇರಿದಂತೆ ಕೇಂದ್ರ ಸಚಿವ ಸಂಪುಟ ಸಹೋದ್ಲೋಗಿಗಳು ಪಲವಾರು ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ವಿವಿಧ ರಾಜಕೀಯ ಪಕ್ಷಗಳ ನೇತಾರರು ಸಮಾಜದ ವಿಭಿನ್ನ ವರ್ಗಗಳ ಗಣ್ಣರು ವಿದೇತಗಳ ಪಲವಾರು ಪ್ರತಿನಿಧಿಗಳು ಹಾಗೂ ವಾಜಪೇಯಿ ಅವರ ಅಸಂಖ್ಯ ಅಭಿಮಾನಿಗಳು ತಮ್ಮ ನೆಟ್ಟನ ಧೀಮಂತ ನೇತಾರನಿಗೆ ಭಾವಪೂರ್ಣ ಕ್ರದ್ಧಾಂಜಲಿಯೊಂದಿಗೆ ಅಂತಿಮ ವಿದಾಯ ಹೇಳಿದರು

ಬಹದ್ಗೂರ್ ಷಾ ಜಫರ್ ರಸ್ತೆ ದೆಹಲಿ ಗೇಟ್ ನೇತಾಜಿ ಸುಭಾಷ್ ರಸ್ತೆ ಮತ್ತು ತಾಂತಿವನ ಮಾರ್ಗವಾಗಿ ರಾಜ್ಫಾಟ್ನ ರಾಷ್ಲೀಯ ಸ್ನತಿ ಸ್ವಳಕ್ಷೆ ಮೆರವಣಿಗೆಯಲ್ಲಿ ಕರೆತರಲಾಯಿತು

ಭಾರತ್ ಮಾತಾಕಿ ಜೈ ಫೋಷಣೆಗಳನ್ನು ಕೂಗುತ್ತಾ ಅಗಲಿದ ತಮ್ನ ನೆಟ್ಟನ ನೇತಾರನ ಪಾರ್ಥಿವ ಶರೀರದ ಮೇಲೆ ಹೂಮಳೆಗರೆದು ಭಾರವಾದ ಪ್ರದಯದಿಂದ ಭಾವರ್ಹೂರ್ಣ ಬೀಳ್ಕೊಡುಗೆ ನೀಡಿದರು ಪಾರ್ಥಿವ ಶರೀರದ ಮೆರವಣಿಗೆಯ ದಾರಿಯುದ್ದಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ನಡೆದುಕೊಂಡೆ ಬಂದು ತಮ್ಮ ಗುರುವಿಗೆ ಭಕ್ತಿಪೂರ್ವ ಗೌರವ ಸಮರ್ಪಿಸಿದ್ದು ಗಮನ ಸೆಳೆಯಿತು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಿಧನಕ್ಕೆ ಅನೇಕ ದೇಶಗಳು ಸಂತಾಪ ವ್ಯಕ್ತಪಡಿಸಿವೆ ಅಮೆರಿಕ ಯುನೈಟಿಡ್ ಕಿಂಗ್ಡಮ್ ರಷ್ಯಾ ಜಪಾನ್ ಬಾಂಗ್ಲಾದೇಶ ತ್ರೀಲಂಕಾ ನೇಪಾಳ ಭೂತಾನ್ ಮತ್ತು ಪಾಕಿಸ್ತಾನ ದೇಶಗಳು ಅಗಲಿದ ನಾಯಕನಿಗೆ ಸಂತಾಪ ಸೂಚಿಸಿವೆ ವಾಜಪೇಯಿ ಅವರ ದೂರದ್ವಸ್ಸಿಯಿಂದ ಭಾರತ ಅಮೆರಿಕ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಬಲಗೊಂಡಿವೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ತಿ ಮೈಟೆಲ್ ಹೊಂಪಿಯೋ ಹೇಳಿದ್ದಾರೆ ಭಾರತ ಜಾಗತಿಕ ಅರ್ಥಿಕ ರಾಷ್ಲವಾಗಿ ಹೊರಹೊಮ್ಮುವಲ್ಲಿ ವಾಜಪೇಯಿ ಅವರ ಕೊಡುಗೆ ಮಪತ್ವದ್ದಾಗಿದೆ ಎಂದು ಅವರು ಸ್ಥರಿಸಿದ್ದಾರೆ ಪ್ರಖ್ಣಾತ ಭಾರತದ ಮಕ್ಕಳ ಪೈಕಿ ವಾಜಪೇಯಿ ಸಹ ಒಬ್ಬರಾಗಿದ್ದಾರೆ ಎಂದು ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಸ್ವರಿಸಿದ್ದಾರೆ ವಾಜಹೇಯಿ ಅವರ ಬಗ್ಗೆ ಬಾಂಗ್ಲಾದೇಶದಲ್ಲಿ ಅಪಾರ ಗೌರವವಿದ್ದು ಬಾಂಗ್ಲಾದೇಶಕ್ಕೆ ಈ ದಿನ ಶೋಕದ ದಿನವಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಪಾಕಿಸ್ತಾನದ ನಿಯೋಜಿತ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರು ತಮ್ನ ಸಂದೇಶದಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧಗಳ ವೃದ್ದಿಗೆ ವಾಜಪೇಯಿ ಅವರ ಪ್ರಯತ್ನಗಳು ಸದಾ ಸ್ಕರಣೀಯ ಎಂದು ಹೇಳದ್ದಾರೆ ಭಾರಿ ಮಳೆಯಿಂದ ಕೇರಳದಲ್ಲಿ ಪ್ರವಾಹ ಪರಿಸ್ಥಿತಿ ಬಿಗಡಾಯಿಸಿದ್ದು ಅನೇಕ ಕಡೆ ಸಾವಿರಾರು ಜನರು ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದಾರೆ

ತ್ರಿಸ್ನೂರು ಮತ್ತು ಪಟ್ಟಣಂತಿಟ್ಟ ಜಲ್ಲೆಗಳಲ್ಲಿ ಸೇನೆಯ ಮೂರು ಪಡೆಗಳು ಪರಿಹಾರ ಹಾಗೂ ರಕ್ಷಣಾ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ನಡೆಸುತ್ತಿವೆ

ಪ್ರವಾಪದ ಓನ್ನೆಲೆಯಲ್ಲಿ ದಕ್ಷಿಣ ರೈಲ್ವೆ ಆನೇಕ ರೈಲುಗಳ ಸಂಚಾರವನ್ನು ರದ್ದು ಪಡಿಸಿದೆ ಕೇರಳದಲ್ಲಿ ಶ್ರವಾಹ ಬಾಧಿತ ಶ್ರದೇಶಗಳಲ್ಲಿನ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಗಳನ್ನು ಪರಾಮರ್ತಿಸಲು ರಾಷ್ಷೀಯ ವಿಪತ್ತು ನಿರ್ವಹಣಾ ಸಮಿತಿ ದೆಹಲಿಯಲ್ಲಿಂದು ಸಭೆ ಸೇರಿತ್ತು ಸಂಪುಟ ಕಾರ್ಯದರ್ತಿ ಪಿ

ಸಿನ್ನಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೇರಳ ಮತ್ತು ತಮಿಳುನಾಡು ಮುಖ್ಯ ಕಾರ್ಯದರ್ತಿಗಳೊಂದಿಗೆ ವೀಡಿಯೋ ಸಂವಾದ ನಡೆಸಲಾಯಿತು ಕೇರಳಕ್ಕೆ ಅಗತ್ತ ನೆರವು ಒದಗಿಸಲು ಭೂಸೇನೆ ನೌಕಾಪಡೆ ವಾಯುಪಡೆ ಕರಾವಳಿ ರಕ್ಷಣಾ ಪಡೆ ಮತ್ತು ರಾಷ್ಷೀಯ ವಿಪತ್ತು ನಿರ್ವಹಣಾ ಪಡೆ ಸೇರಿದಂತೆ ಎಲ್ಲ ಸಂಸ್ಥೆಗಳಿಂದ ಹೆಚ್ಚುವರಿ ಸಂಪನ್ಮೂಲಗಳನ್ನು ಕ್ರೊಡೀಕರಿಸಲು ಸಭೆ ನಿರ್ಧರಿಸಿದೆ ಎಂದು ಗೃಪ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ದೋಣಿಗಳು ಹೆಲಿಕಾಪ್ಷರ್ಗಳು ಜೀವರಕ್ಷಕ ಜಾಕೆಚ್ಗಳು ಮತ್ತಿತರ ಸಾಧನಗಳನ್ನು ಒದಗಿಸುವಂತೆ ಈ ಸಂಸ್ವೆಗಳಿಗೆ ಸಂಪುಟ ಕಾರ್ಯದರ್ತಿ ಸೂಚಿಸಿದ್ದಾರೆ

ಕೇರಳದಲ್ಲಿನ ಶ್ರವಾಹ ಪರಿಸ್ವಿತಿ ಕುರಿತು ಶ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಆ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೊಂದಿಗೆ ದೂರವಾಣಿ ಮೂಲಕ ಚರ್ಚಿಸಿದರು ರಾಜ್ಯದಲ್ಲಿ ನಡೆಯುತ್ತಿರುವ ರಕ್ಷಣಾ ಪಾಗೂ ಪರಿಹಾರ ಕಾರ್ಯಗಳು ಹಾಗೂ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಚರ್ಚಿಸಿದರು

ಮುಲ್ಲಪೆರಿಯಾರ್ ಜಲಾಶಯಕ್ಕೆ ನೀರು ಬಿಡುವಾಗ ಸೂಕ್ತ ತ್ರಮಗಳನ್ನು ತೆಗೆದುಕೊಳ್ಳಬೇಕು

ನೀರಿನ ಮಟ್ಟ ಇಳಕೆ ಮತ್ತು ಪುನರ್ವಸತಿ ಕುರಿತಂತೆ ರಾಷ್ಷೀಯ ವಿಪತ್ತು ನಿರ್ವಹಣಾ ಸಮಿತಿಯ ನಿರ್ದೇಶನಗಳಗೆ ಕೇರಳ ಮತ್ತು ತಮಿಳುನಾಡು ಸರ್ಕಾರಗಳು ಬದ್ದವಾಗಿರಬೇಕು ಎಂದು ನ್ವಾಯಾಲಯ ಹೇಳದೆ ಎಪತ್ತು ನಿರ್ವಹಣೆ ಮತ್ತು ಪುನರ್ವಸತಿ ಕ್ರಮಗಳ ಕುರಿತು ತೆಗೆದುಕೊಂಡಿರುವ ಕ್ರಮಗಳ ಕುರಿತು ವರದಿ ನೀಡುವಂತೆ ನ್ಯಾಯಾಲಯ ಕೇರಳ ಸರ್ಕಾರಕ್ಕೆ ಸೂಚಿಸಿದೆ ಜಮ್ಮ ಕಾತ್ಮೀರದ ಮಲ್ವಾಮ ಜಿಲ್ಲೆಯ ಅವಂತಿಪೋರ ಪ್ರದೇಶದಲ್ಲಿಂದು ಮಧ್ಯಾಷ್ನ ನಡೆದ ಗ್ರೆನೇಡ್ ದಾಳಿಯಲ್ಲಿ ಮೂವರು ನಾಗರಿಕರು ಗಾಯಗೊಂಡಿದ್ದಾರೆ ಜನನಬಿಡ ಮಾರುಕಟ್ಟೆಯಲ್ಲಿ ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ಶಂಕಿತ ಭಯೋತ್ಪಾದಕರು ನಡೆಸಿದ ಗ್ರೆನೇಡ್ ದಾಳಿ ಗುರಿ ತಪ್ಪಿ ನಾಗರಿಕರು ಗಾಯಗೊಂಡಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಗಾಯಗೊಂಡವರ ಹೈಕಿ ಓರ್ವನ ಸ್ವಿತಿ ಗಂಬೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ದಾಳಿಯ ಹೊಣೆಯನ್ನು ಯಾವುದೇ ಭಯೋತ್ವಾದಕ ಸಂಘಟನೆ ಹೊತ್ತಿಲ್ಲ